ಛತ್ತೀಸ್ಘಡದಲ್ಲಿ ವಿಧಾನಸಭಾ ಚುನಾವಣೆ ಮೊದಲ ಹಂತದ ಸಿದ್ದತೆ ಬಗ್ಗೆ ಚುನಾವಣಾ ಆಯೋಗದಿಂದ ಪರಿಶೀಲನೆ

ಶ್ರೀಲಂಕಾದಲ್ಲಿ ಬರುವ ಸೋಮವಾರದಂದೇ ಸಂಸತ್ತಿನ ತುರ್ತು ಅಧಿವೇಶನ ಕರೆಯಲು ಅಧ್ಯಕ್ಷ ಮೈತ್ರಿಪಾಲಾ ಸಿರಿಸೇನಾ ನಿರ್ಧಾರ

ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ನೇತೃತ್ವದ ಭಾರತೀಯ ಚುನಾವಣಾ ಆಯೋಗದ ತಂಡ ರಾಯ್ಪುರದಲ್ಲಿಂದು ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೈಗೊಳ್ಳಲಾಗಿರುವ ಿದ್ದತೆಗಳ ಪರಿಶೀಲನೆ ನಡೆಸಲಿದೆ

ರಾವತ್ ಅವರು ಇಂದು ಬೆಳಗ್ಗೆ ರಾಜಕೀಯ ಪಕ್ಷಗಳ ನಾಯಕರ ಜತೆ ಸಭೆ ನಡೆಸಲಿದ್ದು ಬಳಿಕ ಜಿಲ್ಲಾ ಚುನಾವಣಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸ್ ಮಹಾ ನಿರ್ದೇಶಕರೊಂದಿಗೆ ಚುನಾವಣಾ ಸಿದ್ದತೆ ಕುರಿತು ಚರ್ಚೆ ನಡೆಸುತ್ತಾರೆ ಅಲ್ಲದೇ ರಾಜ್ಯ ಪೊಲೀಸ್ನ ನೋಡಲ್ ಅಧಿಕಾರಿಗಳು ಕೇಂದ್ರೀಯ ಅರೆ ಸೇನಾಪಡೆಗಳ ಸಮನ್ನಯಕಾರರೊಂದಿಗೂ ಅವರು ಮಾತುಕತೆ ನಡೆಸುತ್ತಾರೆ

ಜಮ್ನು ಕಾಶ್ನೀರದ ಬುದ್ಗಾಂವ್ ಜಿಲ್ಲೆಯ ಅರಣ್ಣ ಪ್ರದೇಶದಲ್ಲಿ ಭಯೋತ್ವಾದಕರು ಮತ್ತು ಭದ್ರತಾಪಡೆ ಸಿಬ್ಲಂದಿಯ ನಡುವೆ ನಡೆಯುತ್ತಿರುವ ಗುಂಡಿನ ಚಕಮಕಿಯಲ್ಲಿ ಇಬ್ಲರು ಅಪರಿಚಿತ ಭಯೋತ್ವಾದಕರನ್ನು ಹತ್ತೆ ಮಾಡಲಾಗಿದೆ ಎಂದು ಭದ್ರತಾಪಡೆಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಪ್ರದೇಶದಲ್ಲಿ ಭಯೋತ್ವಾದಕರು ಬೀಡುಬಿಟ್ಲದ್ದಾರೆಂಬ ಮಾಹಿತಿಯ ಮೇರೆಗೆ ಭದ್ರತಾಪಡೆ ದಾಳಿ ನಡೆಸಿತು ಈ ದಾಳಿಯಲ್ಲಿ ಭದ್ರತಾಪಡೆಯ ಯಾವುದೇ ಸಿಬ್ಲಂದಿಯೂ ಗಾಯಗೊಂಡಿಲ್ಲ ದಾಳಿ ಮುಂದುವರೆದಿದೆ ಎಂದು ವಕ್ತಾರರು ತಿಳಿಸಿದ್ದಾರೆ ಕರ್ನಾಟಕ ಕೇರಳ ಹರಿಯಾಣ ಛತ್ತೀಸ್ಫಡ ಮತ್ತು ಮಧ್ಯಪ್ರದೇಶ ರಾಜ್ಗಳು ಇಂದು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಳ್ದುತ್ತಿವೆ

ರಾಜ್ಯದ ಎಲ್ಲಾ ಜೆಲ್ಲೆಗಳ ಗ್ರಾಮ ಗ್ರಾಮಗಳಲ್ಲೂ ನಾಡಧ್ವಜಾರೋಹಣದೊಂದಿಗೆ ನಾಡಹಬ್ಲ ಆಚರಣೆ ನಡೆಯುತ್ತಿದೆ ಪ್ರಧಾನ ಸಮಾರಂಭ ರಾಜಧಾನಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಿತು ಮುಖ್ಯಮಂತ್ರಿ ಎಚ್

ಗ್ರಾಮೀಣಭಾಗದ ವಿದ್ಯಾರ್ಥಿಗಳ ಹಿತದ್ಯಷ್ಟಿಯಿಂದ ಈ ಯೋಜನೆಯನ್ನು ಮುಂದುವರೆಸಲಾಗುವುದು ಎಂದರು ಶಾಲಾ ಮಕ್ಕಳಿಂದ ವರ್ಣರಂಜಿತ ಕಾರ್ಯಕ್ರಮಗಳು ನಡೆದವು ನಾಡಿನೆಲ್ಲೆಡೆ ಕೆಂಪು ಹಳದಿ ಬಣ್ಣ ಬಣ್ಣದ ಧ್ವಜಗಳ ಹಾರಾಟ ಆಚರಣೆಗೆ ಮತ್ತಷ್ಟು ಮೆರುಗು ತುಂಬಿವೆ

ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆ ಭಾರತದ ಶ್ರೇಯಾಂಕ ಏರಿಕೆ ನಿಟ್ಟನಲ್ಲಿ ಹೇಗೆ ಕಾರ್ಯೋನ್ನುಖವಾಗಬೇಕು ಎಂಬುದನ್ನು ಗಮನಿಸಬೇಕು ಎಂದು ಹೇಳಿದ ಅರುಣ್ಜೇಟ್ಲ

ಸರಳ ವ್ಯಾಪಾರ ನಿರ್ವಹಣೆ ರ್ಯಾಂಕಿಂಗ್ನಲ್ಲಿ ಭಾರತ ಪ್ರಗತಿ ಸಾಧಿಸಿರುವ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ

ಭಾರತ ಉತ್ತಮ ಕೈಗಾರಿಕಾ ಪರಿಸರ ಹೂಡಿಕೆ ವಾತಾವರಣ ಮತ್ತು ಅವಕಾಶಗಳನ್ನು ಒದಗಿಸಿದೆ ಎಂಬುದನ್ನು ಈ ಮೂಲಕ ಖಚಿತಪಡಿಸಲಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಸರಳ ಉದ್ದಿಮೆಗಾಗಿ ಭಾರತ ಸುಧಾರಣಾ ಕ್ರಮಗಳನ್ನು ಕ್ಲೆಗೊಂಡಿದ್ದು ವಿದೇಶಿ ಬಂಡವಾಳ ಹೂಡಿಕೆ ಹೆಚ್ಚು ಆಕರ್ಷಣೀಯವಾಗಿದೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ಕ್ರಮಗಳು ಅತಿ ದೊಡ್ಡ ಗ್ರಾಹಕರ ಮಾರುಕಟ್ಲೆ ಹಾಗೂ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ಕಲ್ಲಾಣ ಕಾರ್ಯಕ್ರಮಗಳ ಪರಿಣಾಮವಾಗಿ ಭಾರತ ಸ್ನೇಹಮಯಿ ಮತ್ತು ಆಕರ್ಷಣೀಯ ಉದ್ದಿಮೆ ತಾಣವಾಗಿದೆ ಎಂದು ಉಪರಾಷ್ಲಪತಿ ಹೇಳಿದರು

ಕೇಂದ್ರದ ಮಾಜಿ ಸಚಿವ ಪಿ

ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ಪರವಾಗಿ ಹೆಚ್ಲುವರಿ ಸ್ನಾಲಿಸೇಟರ್ ಜನರಲ್ ತುಷಾರ್ ಮೆಹ್ತಾ ನ್ನಾಯಾಲಯದ ಮುಂದೆ ಹಾಜರಾಗಿದ್ದರು ಸಿಬಿಐನ ವಿಶೇಷ ನ್ಯಾಯಾಧೀತ ಓ ಪಿ ಸ್ನೆನಿ ಅವರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಸ್ಯಾಲಿಸೇಟರ್ ಜನರಲ್ ಅವರು ಕೇಂದ್ರ ಮಾಜಿ ಸಚಿವ ಚಿದಂಬರಂ ತನಿಖೆಗೆ ಸಹಕಾರ ನೀಡುತ್ತಿಲ್ಲ ಎಂದು ದೂರಿದ್ದರು

ಈಶಾನ್ಯ ಮುಂಗಾರು ಹಂಗಾಮಿನಲ್ಲಿ ತಮಿಳುನಾಡು ಮತ್ತು ಪಾಂಡಿಚೇರಿ ಭಾಗದಲ್ಲಿ ಮಳೆಯಾಗಲಿದ್ದು ಇದು ಈ ತಿಂಗಳ ಮುಂದಿನ ಭಾಗದಲ್ಲಿ ಇತರ ಭಾಗಗಳಗೂ ವಿಸ್ತರಣೆಯಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ಮೂರು ತಿಂಗಳ ಕಾಲ ಅಂದರೆ ಅಕ್ಲೋಬರ್ನಿಂದ ಡಿಸೆಂಬರ್ನವರೆಗೆ ಬೀಳಲಿರುವ ಮಳೆಗಾಲದಲ್ಲಿ ಮೊದಲ ಎರಡು ತಿಂಗಳ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯ ನಿರ್ದೇಶಕ ಎಸ್ ಬಾಲಚಂದ್ರನ್ ತಿಳಿಸಿದ್ದಾರೆ ಈ ಮಳೆಗಾಲದ ಸಂದರ್ಭದಲ್ಲಿ ಚಂಡಮಾರುತ ಮಳೆ ಬೀಳುವ ಎಚ್ಛರಿಕೆಯನ್ನು ಸಹ ಹವಾಮಾನ ಇಲಾಖೆ ನೀಡಿದೆ

ಅದರ ಜೊತೆಗೆ ಆಹಾರ ಧಾನ್ಯ ಬೆಳೆಕಾಳುಗಳು ರಸಗೊಬ್ಬರ ಉಪ್ಪು ಸಕ್ಕರೆ ಸೇರಿದಂತೆ ಇತರ ಉತ್ತನ್ನಗಳು ಮತ್ತು ರೈತರು ಸಾಗಾಣಿಕೆ ಮಾಡುವ ಆಹಾರ ಧಾನ್ಲಗಳ ಸಾಗಣೆ ದರದಲ್ಲಿ ಯಾವುದೇ ಹೆಚ್ಚಳ ಮಾಡಿಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪ್ರದೇಶದ ಮೂಲಕ ತಮ್ಮ ಎರಡೂ ದೇಶಗಳ ನಡುವೆ ಬಸ್ ಸೇವೆ ಪ್ರಾರಂಭಿಸುವ ಪ್ರಸ್ತಾವ ಮುಂದಿಟ್ಟರುವ ಚೀನಾ ಮತ್ತು ಪಾಕಿಸ್ತಾನ ವಿರುದ್ದ ಭಾರತ ಪ್ರಬಲ ಪ್ರತಿಭಟನೆ ವ್ಯಕ್ತಪಡಿಸಿದೆ ಚೀನಾ ಮತ್ತು ಪಾಕಿಸ್ತಾನಗಳ ಪ್ರಸ್ತಾವಿತ ಬಸ್ ಸೇವೆ ಕುರಿತು ಸುದ್ದಿಗಾರರು ಹೇಳಿದ ಪ್ರಕ್ಷೆಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಚವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ಸರ್ಕಾರ ಖಂಡಿತವಾಗಿಯೂ ಇದನ್ನು ಒಪ್ಪಲು ಸಾಧ್ಯವಿಲ್ಲ

ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಐದನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಮರದಲ್ಲಿ ನಡೆಯಲಿದೆ